ಶ್ರೀರಾಮುಲು ಿ ಕೊರೊನಾ ವೈರಸ್ ಚಿತ್ರದುರ್ಗ ಬೀದರ್ ದಾವಣಗೆರೆ ದಕ್ಷಿಣ ಕನ್ನಡ ಕೋಲಾರ ಸೇರಿದಂತೆ ರಾಜ್ದದ ವಿವಿಧ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಜಾರಿ ವಾರ್ತೆಗಳ ವಿವರ ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ತೆ ಪ್ರಕರಣದ ನಾಲ್ವರು ಅಪರಾಧಿಗಳಾದ ಪವನ ಗುಪ್ತಾ ವಿನಯ ಶರ್ಮಾ ಅಕ್ಷಯ ಕಾಕೂರ ಮತ್ತು ಮುಕೇಶ್ ಸಿಂಗ್ ಅವರಿಗೆ ದಿಲ್ಲಿಯ ತಿಹಾರ್ ಜೈಲಿನಲ್ಲಿ ಇಂದು ವೆಳಗ್ಗೆ ಮರಣದಂಡನೆ ಜಾರಿ ಮಾಡಲಾಯಿತು ಕಪ್ಪುಬಟ್ಟೆ ಧರಿಸಿದ್ದ ಕೈದಿಗಳನ್ನು ವಾರ್ಡನ್ ಮತ್ತು ಹೆಡ್ವಾರ್ಡನ್ ಗಲ್ಲು ಕೋಣೆಗೆ ಕರೆತಂದಿದ್ದರು ಮ್ಯಾಜಿಸ್ವೇಟ್ ಸಹಿ ಹಾಕಿದ್ದ ಡೆತ್ ವಾರಂಟ್ ಓದಿದ ನಂತರ ನೇಣುಗಂಬಕ್ಕೆ ಏರಿಸಲಾಯಿತು ಈ ಕುರಿತು ಪ್ರತಿಕ್ರಿಯಿಸಿದ ನಿರ್ಭಯಾ ತಾಯಿ ಆಶಾದೇವಿ ದೇಶದ ಮಹಿಳೆಯರು ಯುವತಿಯರು ಬಾಲಕಿಯರಿಗೆ ನ್ನಾಯ ಸಿಕ್ಕ ದಿನ ಇದು ನಿರ್ಭಯಾ ಪ್ರಕರಣದಲ್ಲಿ ನ್ನಾಯಾಂಗ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದೆ

ಮತ್ತೊಬ್ಬ ಅಪರಾಧಿ ಜೈಲಿನಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದ

ಕೊರೊನಾ ವೈರಸ್ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆ ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಡ್ಡಾಯವಾಗಿ ಜನತಾ ಕರ್ಫ್ಯೂ ಪಾಲನೆ ಮಾಡುವುದರಿಂದ ಕೊರೊನಾ ವೈರಸ್ ಸೋಂಕಿನ ವಿರುದ್ಧ ಹೋರಾಡಲು ಸಹಕಾರಿಯಾಗಲಿದೆ ಅಗತ್ಯ ಕೆಲಸಗಳಲ್ಲದೇ ಯಾರೂ ಮನೆಯಿಂದ ಹೊರಬರಬೇಡಿ ಎಂದು ಕರೆ ನೀಡಿದರು ಮಾನವ ಸಂಕುಲನವನವನ್ನೇ ಕಾಡುತ್ತಿರುವ ಚಾಗತಿಕ ಪಿಡುಗು ಕೊರೊನಾ ಸೋಂಕು ಇಡೀ ಭೂ ಮಂಡಲವನ್ನೇ ಆವರಿಸಿದ್ದು ವೈರಸ್ನ ವಿರುದ್ದ ಹೋರಾಡಲು ದೃಢ ಸಂಕಲ್ಪ ಹಾಗೂ ಸಂಯಮ ಅತ್ಯಗತ್ತ ಎಂದು ಪ್ರತಿಪಾದಿಸಿದರು

ಈವರೆಗೆ ನಾಲ್ವರು ಸೋಂಕಿನಿಂದ ಮೃತಪಟ್ಟದ್ದಾರೆ ಎಂದು ಮಾಹಿತಿ ನೀಡಿದರು ದೇತದಲ್ಲಿ ಜನರ ನಡುವೆಯೇ ಸೋಂಕು ಹರಡುವ ಅಥವಾ ಕೊರೊನಾ ವೈರಸ್ ಸೋಂಕು ಮೂರನೇ ಹಂತ ತಲುಪಿರುವ ಯಾವುದೇ ಪುರಾವೆಗಳು ಲಭ್ಯವಾಗಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳ ಮುಖ್ಯಸ್ಥ ಡಾಕ್ಟರ್ ಬಲರಾಮ ಭಾರ್ಗವ ಸ್ಪಷ್ಟಪಡಿಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದಿರಿ

ಈ ಕುರಿತು ಟ್ವಿಚ್ ಮಾಡಿರುವ ಅವರು ಬೆಂಗಳೂರು ಕಲಬುರಗಿ ಬಳಿಕ ಇದೀಗ ಕೊಡಗಿನಲ್ಲಿ ಕೊರೊನಾ ಸೋಂಕಿತರ ಮೊದಲ ಪ್ರಕರಣ ಪತ್ತೆಯಾಗಿದೆ ಇತ್ತೀಚಿಗೆ ದುಬೈನಿಂದ ಆಗಮಿಸಿದ್ದ ವ್ಯಕ್ತಿಯೊಬ್ಬರಿಗೆ ಕೊರೊನಾ ಸೋಂಕು ದೃಢಪಟ್ಟದೆ ಎಂದು ಮಾಹಿತಿ ನೀಡಿದ್ದಾರೆ ಸೋಂಕಿತ ವ್ಯಕ್ಷಿಗೆ ಆಸ್ಪತ್ರೆಯ ಪ್ರತ್ತೇಕ ವಾರ್ಡ್ನಲ್ಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ

ರಾಜ್ಯದಲ್ಲಿ ಕೊರೊನಾ ವೈರಸ್ ಸೋಂಕು ಹಿನ್ನೆಲೆ ಚಿತ್ರದುರ್ಗ ಬೀದರ್ ದಾವಣಗೆರೆ ದಕ್ಷಿಣ ಕನ್ನಡ ಕೋಲಾರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಕೊರೊನಾ ವೈರಸ್ ಸೋಂಕು ಜತೆಗೆ ಹಕ್ಕಿ ಜ್ವರ ಹರಡದಂತೆ ತಕ್ಷಣ ಕ್ರಮ ಕೈಗೊಳ್ಳುವ ಅಗತ್ಯವಿರುವ ಕಾರಣ ಕೆ

ಸಾಗರ ಬೃಂದಾವನ ರಂಗನತಿಟ್ಟು ಪಕ್ಷಧಾಮ ಮತ್ತು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮಕ್ಕೆ ಸಾರ್ವಜನಿಕರ ಪ್ರವೇಶವನ್ನು ನಿರ್ಬಂಧಿಸಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ನಿಯಂತ್ರಣ ಹಿನ್ನೆಲೆ ತೀರ್ಥಹಳ್ಳಿ ಸಾಗರ ಹೊಸನಗರ ಸೊರಬ ಶಿಕಾರಿಪುರ ಭದ್ರಾವತಿ ತಾಲೂಕುಗಳಲ್ಲಿ ರೋಗ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆ ಅದರ ನಿಯಂತ್ರಣಕ್ಕೆ ಕೆಲವು ಮಾರ್ಗಸೂಚಿಗಳನ್ನು ಜಿಲ್ಲಾಡಳಿತ ಜಾರಿ ಮಾಡಿದೆ

ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳತ ಕೈಗೊಂಡ ವ್ಯವಸ್ಥೆ ಬಗ್ಗೆ ತಿಳಿಸಲಾಗುವುದು ಜೊತೆಗೆ ಕೊರೊನಾ ವೈರಸ್ ಸೋಂಕಿನ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ ಕೊರೊನಾ ಸೋಂಕು ಭೀತಿ ಹಿನ್ನೆಲೆ ವಿದೇಶದಿಂದ ಗೌಪ್ಥವಾಗಿ ಮನೆಯಲ್ಲಿ ಕುಳಿತವರಿಗೆ ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ಎಚ್ಚರಿಕೆ ಸಂದೇಶ ರವಾನಿಸಿದ್ದು

ಎಸ್ ಪಾಟೀಲ್ ವಿಜಯಪುರದಲ್ಲಿ ನಿನ್ನೆ ತಿಳಿಸಿದ್ದಾರೆ

ವರದಿಯಲ್ಲಿ ಯಾವುದೇ ರೀತಿಯ ಕೊರೊನಾ ವೈರಸ್ ಸೊಂಕು ದೃಢಪಟ್ಟಲ್ಲ ಎಂದು ಬಾಗಲಕೋಟೆ ಜೆಲ್ಲಾಧಿಕಾರಿ ಕೆ ರಾಜೇಂದ್ರ ಸ್ಪಷ್ಟಪಡಿಸಿದ್ದಾರೆ

ಕೊರೊನಾ ವೈರಸ್ ಸೋಂಕಿತರು ಹೆಚ್ಚಾಗುತ್ತಿರುವ ಹಿನ್ನೆಲೆ ನಿನ್ನೆಯಿಂದ ಆದಿಚುಂಚನಗಿರಿ ಸಂಸ್ಥಾನದಲ್ಲಿರುವ ದೇವಾಲಯವನ್ನು ಬಂದ್ ಮಾಡಲಾಗಿದೆ ಸದ್ದ ಭಕ್ತರು ಕಾಲಭೈರವನ ದರ್ಶನಕ್ಕೆ ಬರುವುದು ಬೇಡ ಎಂದು ಅದಿ ಚುಂಚನಗಿರಿ ಪೀಠಾಧ್ವಕ್ಷ ನಿರ್ಮಲಾನಂದನಾಥ ಶ್ರೀಗಳು ಮನವಿ ಮಾಡಿದ್ದಾರೆ

ಕೊರೊನಾ ವೈರಸ್ ಸೋಂಕು ತಡೆಗಟ್ಟುವ ಹಿನ್ನೆಲೆ ಕಲಬುರಗಿ ಜಿಲ್ಲೆಯಿಂದ ಮಹಾರಾಷ್ಟಕ್ಕೆ ಹೋಗುವ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳ ಸಂಪರ್ಕವನ್ನು ಕಲ್ಪಿಸದಂತೆ ಜಿಲ್ಲಾಧಿಕಾರಿ ಶರತ್ ಬಿ ಸೂಚಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಿ ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣ ನಾಲ್ವರು ಅಪರಾಧಿಗಳಿಗೆ ಮರಣದಂಡನೆ ಜಾರಿ

ಶ್ರೀರಾಮುಲು ಿ ಕೊರೊನಾ ವೈರಸ್ ಚಿತ್ರದುರ್ಗ ಬೀದರ್ ದಾವಣಗೆರೆ ದಕ್ಷಿಣ ಕನ್ನಡ ಕೋಲಾರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆ ಜಾರಿ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು